ಕೋವಿಡ್ ಪರಿಸ್ಹಿತಿ ನಿಭಾಯಿಸಲು ಎಲ್ಲಾ ಹಂತಗಳಲ್ಲೂ ತ್ವರಿತ ಕಾರ್ಯ ಕೇಂದ್ರ ಸಚಿವರು ಸಮಸ್ನೆಗೆ ಸ್ವಂದಿಸಿ ಜನರ ಪ್ರತಿಕ್ರಿಯೆ ಪಡೆಯುವುದು ಅಗತ್ಲ ಪ್ರಧಾನಮಂತ್ರಿ ನರೇಂದ್ರ ಮೋದಿ

ಎಲ್ಲಾ ರಾಜ್ಲಗಳು ಕೇಂದ್ರಾಡಳಿತ ಪ್ರದೇಶಗಳಿಗೆ ವೈದ್ಯಕೀಯ ಆಮ್ಲಜನಕದ ಪೂರ್ನೆಕೆ ಖಚಿತಪಡಿಸಿಕೊಳ್ಳಲು ಸರ್ಕಾರದಿಂದ ಸರಣಿ ಕಾರ್ಯಕ್ರಮ ಕೇಂದ್ರ ಆರೋಗ್ಲ ಸಚಿವಾಲಯ

ಕರ್ನಾಟಕದಲ್ಲಿ ಕೊರೊನಾ ಸೋಂಕು ಪರಡುವಿಕೆ ತಡೆಗೆ ಬಿಗ್ರಿಮ ರಾಜಧಾನಿ ಬೆಂಗಳೂರಿನಲ್ಲಿ ಇಂದಿನಿಂದ ಡ್ರೋಣ್ ಮೂಲಕ ಸೋಂಕು ನಿವಾರಕ ಔಷಧ ಸಿಂಪಡಣೆ

ಈಗಾಗಲೇ ನೋಂದಣಿ ಪ್ರಕ್ರಿಯೆ ನಡೆದಿದ್ದು

ಇಂದು ದೇಶಾದ್ಯಂತ ಸೀಮಿತ ಆಸ್ಪತ್ರೆಗಳಲ್ಲಿ ಮಾತ್ರ ಲಸಿಕೆ ಹಾಕಲಾಗುತ್ತದೆ ಕೋ ವಿನ್ ಹೋರ್ಟಲ್ ಅಥವಾ ಆರೋಗ್ಯ ಸೇತು ಆ್ವಪ್ ಮೂಲಕ ನೋಂದಣಿ ಮಾಡಿಸಿಕೊಂಡವರಿಗೆ ಲಸಿಕೆ ವಿತರಣೆ ಮಾಡಲಾಗುತ್ತದೆ

ಸುಧಾಕರ್ ತಿಳಿಸಿದ್ದಾರೆ

ಆದರೆ ಇನ್ನು ಲಸಿಕೆ ಲಭ್ಯವಿಲ್ಲ

ಕೇಂದ್ರ ಸಚಿವರು ತಮ್ಮ ವಲಯಗಳಲ್ಲಿನ ಸಮಸ್ನೆಗಳಿಗೆ ನಿರಂತರವಾಗಿ ಸ್ಪಂದಿಸಿ ಜನರ ಶ್ರತಿಕ್ರಿಯೆ ಪಡೆಯುವಂತೆ ಪ್ರಧಾನಮಂತ್ರಿ ನರೇಂದ್ರ ಮೋದಿ ಸೂಚಿಸಿದ್ದಾರೆ ಸ್ಥಳೀಯ ಸಮಸ್ಥೆಗಳನ್ನು ನೈಜವಾಗಿ ಪತ್ತೆ ಮಾಡಿ ಸ್ಥಳೀಯವಾಗಿಯೇ ಬಗೆಹರಿಸುವಂತೆ ಅವರು ಸಲಹೆ ಮಾಡಿದ್ದಾರೆ ವರ್ಚುವಲ್ ಮಾಧ್ಯಮದ ಮೂಲಕ ನಿನ್ನೆ ನಡೆದ ಮಂತ್ರಿ ಪರಿಷತ್ತಿನ ಸಭೆಯಲ್ಲಿ ದೇಶದಲ್ಲಿ ಕೋವಿಡ್ ಎರಡನೇ ಅಲೆ ಕುರಿತು ಪ್ರಧಾನಮಂತ್ರಿ ಅವರು ಚರ್ಚೆ ನಡೆಸಿದರು ಈಗಿನ ಸಾಂಕ್ರಾಮಿಕ ಬಿಕ್ಕಟ್ಲು ಶತಮಾನದಲ್ಲಿ ಒಮ್ನೆ ಮಾತ್ರ ಬರುವಂತಹದ್ದು ಮತ್ತು ಇದು ಜಗತ್ತಿಗೆ ಅತಿ ದೊಡ್ಡ ಸವಾಲನ್ನು ಎಸೆದಿದೆ ಎಂದು ಅವರು ಹೇಳಿದ್ದಾರೆ ಕೇಂದ್ರ ಸರ್ಕಾರದ ಸಹಯೋಗದಲ್ಲಿ ರಾಜ್ಯಗಳೊಂದಿಗೆ ಸೇರಿ ಆಸ್ಪತ್ರೆಗಳ ಹಾಸಿಗೆಗಳ ಹೆಚ್ಗಳ ಪಿ ಎಸ್ ಎ ಆಮ್ಲಜನಕ ಸೌಲಭ್ಯ ಉತ್ಪಾದನೆಯಲ್ಲಿನ ಸಮಸ್ಥೆಗಳ ನಿವಾರಣೆ ಸಂಗ್ರಹ ಮತ್ತು ಸಾಗಾಟ ಅಗತ್ಯ ವೈದ್ಯಕೀಯ ಪರಿಕರಗಳ ಲಭ್ಯತೆ ಜಾಡು ಪತ್ತೆ ಮಾಡುವ ಕುರಿತಂತೆಯೂ ಸಾಕಮ್ವು ಮೂಲ ಸೌಕರ್ಯಗಳನ್ನು ಹೆಚ್ಚಳ ಮಾಡಲಾಗಿದೆ ದುರ್ಬಲ ವರ್ಗಗಳಿಗೆ ಅಹಾರ ಧಾನ್ಯ ಜನ್ ಧನ್ ಖಾತೆಗಳ ಮೂಲಕ ಹಣಕಾಸು ನೆರವು ಒದಗಿಸಿರುವ ವಿಚಾರವನ್ನೂ ಸಹ ಈ ಸಂದರ್ಭದಲ್ಲಿ ಪ್ರಸ್ತಾಪಿಸಲಾಯಿತು ಕೋವಿಡ್ ನಿಯಂತ್ರಣಕ್ಕೆ ಮಾಸ್ಕ್ ಧರಿಸುವುದು ಆರು ಅಡಿ ಅಂತರ ಕಾಯ್ದುಕೊಳ್ಳುವುದು ನಿರಂತರವಾಗಿ ಕರ ಶುಚಿಗೊಳಿಸಿಕೊಳ್ಳುವ ಕೋವಿಡ್ ಸೂಕ್ತ ವರ್ತನೆಯ ಬಗ್ಗೆ ಇನ್ನಷ್ಟು ಅರಿವು ಮೂಡಿಸುವಂತೆಯೂ ಸಭೆಯಲ್ಲಿ ಚರ್ಚಿಸಲಾಗಿದೆ

ನೂತನ ಮಾರ್ಗಸೂಚಿ ಅನುಸಾರ ಕಡಿಮೆ ಪ್ರಮಾಣದ ಸೋಂಕು ಕಂಡು ಬಂದಲ್ಲಿ ಸೋಂಕಿತರು ಮನೆಯಲ್ಲೇ ಐಸೋಲೇಷನ್ ಮತ್ತು ಕ್ವಾರಂಟ್ಟೆನ್ಗೆ ಒಳಗಾಗಬೇಕಿದೆ

ಹಿರಿಯ ನಾಗರಿಕರು ಒತ್ತಡ ಮಧುಮೇಹ ಪೃದಯ ಸಮಸ್ಟೆ ಶ್ವಾಸಕೋಶ ಲಿವರ್ ಅಥವಾ ಕಿಡ್ನಿ ರೋಗ ಸೇರಿದಂತೆ ಒಂದಕ್ಕಿಂತ ಹೆಚ್ಚನ ಆರೋಗ್ಯ ಸಮಸ್ತೆ ಇರುವವರು ವೈದ್ದರು ಆರೋಗ್ಯ ಅಧಿಕಾರಿಯ ಸಲಹೆ ಪಡೆಯುವುದು ಕಡ್ಡಾಯ ಆಮ್ಲಜನಕ ಪ್ರಮಾಣ ಕಡಿಮೆ ಅಥವಾ ಉಸಿರಾಟದ ಸಮಸ್ಟೆ ಕಂಡುಬಂದಲ್ಲಿ ತಕ್ಷಣವೇ ಆಸ್ಟತ್ರೆಗೆ ದಾಖಲಾಗುವಂತೆ ಮಾರ್ಗಸೂಚಿಯಲ್ಲಿ ತಿಳಿಸಲಾಗಿದೆ

ಮನೆಯಲ್ಲಿ ಇದ್ದರೆ ಪ್ರತ್ಯೇಕವಾಗಿರಬೇಕು ವೈದ್ದರ ಸಲಹೆ ಸೂಚನೆಗಳನ್ನು ಪಡೆದು ಸೂಕ್ತ ಚಿಕಿತ್ಲೆ ಪಡೆದುಕೊಳ್ಳಬೇಕು ಎಂದು ಕೇಂದ್ರ ಸರಕಾರದ ಮಾರ್ಗಸೂಚಿಯಲ್ಲಿ ವಿವರಿಸಲಾಗಿದೆ ರೆಮ್ಡಿಸಿವಿರ್ ಚುಚ್ಚುಮದ್ದನ್ನು ಮನೆಯಲ್ಲಿಟ್ಟುಕೊಳ್ಳುವುದಾಗಲೀ ಮನೆಯಲ್ಲೇ ಚುಚ್ಚುಮದ್ದನ್ನು ಪಡೆಯುವುದಾಗಲೀ ಮಾಡಬಾರದು ಎಂದು ಎಚ್ಚರಿಕೆ ನೀಡಿರುವ ಸಚಿವಾಲಯ ಆಸ್ಪತ್ರೆಯಲ್ಲೇ ಸೂಕ್ತ ಚಿಕಿತ್ವೆ ಪಡೆಯಬೇಕೆಂದು ಕಟ್ಟುನಿಟ್ಟನ ಆದೇಶ ಹೊರಡಿಸಿದೆ

ಸ್ಪುಟ್ನಕ್ ಲಭಿಕೆಯೊಂದಿಗೆ ದೇಶದಲ್ಲಿ ಅತಿ ಹೆಚ್ಚು ಜನರಿಗೆ ಈ ಚುಚ್ಚುಮದ್ದು ನೀಡಲು ಸಾಧ್ಯವಾಗುತ್ತದೆ ಎಂದು ಹೇಳಲಾಗಿದೆ ಹೆಡ್ ಎಲ್ಲಾ ರಾಜ್ಯಗಳು ಹಾಗೂ ಕೇಂದ್ರಾಡಳಿತ ಪ್ರದೇಶಗಳಿಗೆ ವೈದ್ಯಕೀಯ ಆಮ್ಲಜನಕದ ಪೂರೈಕೆಯನ್ನು ಖಚಿತಪಡಿಸಿಕೊಳ್ಳಲು ಸರ್ಕಾರ ಕ್ರಮ ತೆಗೆದುಕೊಂಡಿದೆ ಎಂದು ಕೇಂದ್ರ ಆರೋಗ್ಯ ಸಚಿವಾಲಯ ತಿಳಿಸಿದೆ ಆಸ್ಪತ್ರೆಗಳಲ್ಲಿ ಕೋವಿಡ್ ರೋಗಿಗಳ ಚಿಕಿತ್ಸೆಗಾಗಿ ವೈದ್ಯಕೀಯ ಆಮ್ಲಜನಕದ ಪೂರೈಕೆಯನ್ನು ಖಚಿತಪಡಿಸಿಕೊಳ್ಳಲು ಸರ್ಕಾರ ಸರಣಿ ಕಾರ್ಯಕ್ರಮಗಳನ್ನು ಜರುಗಿಸಿದೆ ಎಂದು ಆರೋಗ್ಯ ಇಲಾಖೆ ಜಂಟಿ ಕಾರ್ಯದರ್ಶಿ ಲವ್ ಅಗರ್ವಾಲ್ ಅವರು ನಿನ್ನೆ ನವದೆಹಲಿಯಲ್ಲಿ ಸುದ್ದಿಗಾರರಿಗೆ ತಿಳಿಸಿದ್ದಾರೆ

ಆಮ್ಲಜನಕ ಉತ್ವಾದನಾ ಘಟಕಗಳನ್ನು ಅನೇಕ ಕಡೆಗಳಲ್ಲಿ ಅನುಷ್ಠಾನಗೊಳಿಸಲಾಗಿದೆ ಇದರಿಂದ ಆಸ್ಪತ್ರೆಗಳು ಅಗತ್ಯಕ್ಷೆ ತಕ್ಕಷ್ಟು ಆಮ್ಲಜನಕವನ್ನು ಉತ್ಪಾದನೆ ಮಾಡಬಹುದಾಗಿದೆ ಎಂದು ತಿಳಿಸಿದರು

ದಿನನಿತ್ವದ ವೈದ್ಯಕೀಯ ಆಮ್ಲಜನಕ ಉತ್ಪಾದನಾ ಪ್ರಮಾಣದಲ್ಲಿ ತೀವ್ರಗತಿಯಲ್ಲಿ ಹೆಚ್ಚಳವಾಗಿದ್ದು

ಈ ಕುರಿತು ರೈಲ್ವೆ ಸಚಿವಾಲಯ ಮಾಹಿತಿ ನೀಡಿದ್ದು

ಹರಿಯಾಣ ಮತ್ತು ತೆಲಂಗಾಣ ರಾಜ್ಲಗಳು ಶೀಘ್ರ ಆಮ್ಲಜನಕ ಪಡೆಯಲಿವೆ ಜನರ ಜೀವ ರಕ್ಷಣೆಗಾಗಿ ಭಾರತೀಯ ರೈಲ್ವೆ ನಿರಂತರವಾಗಿ ಕೆಲಸ ಮಾಡುತ್ತಿದ್ದು ರಾಜ್ಯ ಸರ್ಕಾರಗಳ ಬೇಡಿಕೆಗೆ ಅನುಗುಣವಾಗಿ ಇನ್ನಷ್ಟು ಎಕ್ಸ್ ಪ್ರೆಸ್ ರೈಲುಗಳನ್ನು ನಿಯೋಜಿಸುವುದಾಗಿ ತಿಳಿಸಿದೆ

ಪರೀಕ್ಷಾ ಪ್ರಯತ್ನಗಳಿಗೆ ಪೂರಕವಾಗಿ ಈ ನಿರ್ಧಾರ ತೆಗೆದುಕೊಳ್ಳಲಾಗಿದ್ದು

ಈ ರಾಜ್ಯದಲ್ಲಿ ಸೋಂಕು ಹರಡುವಿಕೆ ತಡೆಯಲು ಹಲವಾರು ರೀತಿಯಲ್ಲಿ ಕಠಿಣ ಕ್ರಮಗಳನ್ನು ತೆಗೆದುಕೊಳ್ಳಲಾಗುತ್ತಿದೆ ಕೊರೊನಾ ಎರಡನೇ ಅಲೆ ನಿಯಂತ್ರಣ ಉದ್ದೇಶದಿಂದ ಸಾರ್ವಜನಿಕ ಸ್ಥಳಗಳಲ್ಲಿ ಸೋಂಕು ನಿವಾರಕಗಳನ್ನು ಸಿಂಪಡಿಸಲು ಅಲ್ಲಿನ ರಾಜ್ಯ ಸರ್ಕಾರ ಡ್ರೋಣ್ಗಳನ್ನು ಬಳಕೆ ಮಾಡುತ್ತಿದೆ ರಾಜಧಾನಿ ಬೆಂಗಳೂರಿನಲ್ಲಿ ಇಂದಿನಿಂದ ಏಳೆಂಟು ದಿನಗಳ ಕಾಲ ಡ್ರೋಣ್ ಮೂಲಕ ಸ್ಥಾನಿಟೈಸೇಷನ್ ಕಾರ್ಯ ನಡೆಯಲಿದೆ ನಿನ್ನೆ ಮುಖ್ಯಮಂತ್ರಿಗಳ ಗೃಹ ಕಚೇರಿ ಕೃಷ್ಣಾದಲ್ಲಿ ಮೂರು ಡ್ರೋಣ್ಗಳ ಮೂಲಕ ಸಾರ್ವಜನಿಕ ಸ್ಥಳಗಳ ಸ್ಥಾನಿಟ್ಲೆಸೇಷನ್ ಮಾಡುವ ಕಾರ್ಯಾಚರಣೆಗೆ ಮುಖ್ಯಮಂತ್ರಿ ಬಿ ಎಸ್ ಯಡಿಯೂರಪ್ಪ ಚಾಲನೆ ನೀಡಿದರು